ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಫನೆ

ಕರ್ನಾಟಕದಲ್ಲಿ ಭಾನುವಾರ ಲಾಕ್ಡೌನ್ಗೆ ಉತ್ತಮ ಸ್ಪಂದನೆ ವಾಹನಗಳ ಸಂಚಾರ ವ್ಯಾಪಾರ ವಹಿವಾಟು ಸ್ಠಗಿತ ದೇಶದ ರೈತ ಸಮುದಾಯ ನೈಸರ್ಗಿಕ ಮತ್ತು ಸಾವಯವ ಕೃಷಿಯನ್ನು ಕ್ಷಸ್ಟರ್ ಆಧಾರದ ಮೇಲೆ ಅಳವಡಿಸಿಕೊಳ್ಳಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಅವರು ನಿನ್ನೆ ದೇಶದ ಕೃಷಿ ಪರಿಸ್ಥಿತಿ ವಿಸ್ತರಣೆ ಕೃಷಿ ಶಿಕ್ಷಣ ಕುರಿತು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಗತಿ ಪರಿಶೀಲನೆ ನಡೆಸಿದರು ಭಾರತೀಯ ಕೃಷಿ ಸಂಶೋಧನಾ ಸಂಶ್ಥೆ ಐಸಿಎಆರ್ ಅಭಿವೃದ್ಧಿಪಡಿಸಿರುವ ಜಿಯೋ ರೆಫರೆನ್ಸ್ಡ ಆರ್ಗೆನಿಕ್ ಕಾರ್ಬನ್ ಮ್ಯಾಪ್ನಿಂದ ರೈತ ಸಮುದಾಯಕ್ಕೆ ಅನುಕೂಲವಾಗಲಿದ್ದು ಈ ತಂತ್ರಜ್ಞಾನದ ಮೂಲಕ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಕೊಳ್ಳುವಂತೆ ಸೂಚಿಸಿದ್ದಾರೆ ಗ್ರಾಮೀಣ ಪ್ರದೇಶಗಳ ಪರಿವರ್ತನೆಗೆ ಕೃಷಿಯಲ್ಲಿನ ಸಂಪೂರ್ಣ ಸಾಮರ್ಥ್ಯ ವಿನಿಯೋಗಿಸಬೇಕಿದೆ ಈ ನಿಟ್ಟನಲ್ಲಿ ಯುವ ಸಮೂಪ ಮತ್ತು ಕೃಷಿ ಪದವೀಧರರು ಭಾರತೀಯ ಸಾಂಪ್ರದಾಯಿಕ ಕೃಷಿ ಜ್ಞಾನ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನು ಸೂಕ್ತ ರೀತಿಯಲ್ಲಿ ಸಂಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ ಅಂತಾರಾಷ್ಟೀಯ ಮಾನದಂಡಗಳನ್ನು ಪೂರೈಸುವಾಗ ರೈತರ ಆದಾಯ ಹೆಚ್ಚಿಸುವ ವ್ಯವಸೈಗಳನ್ನು ಸಜ್ಜುಗೊಳಿಸಬೇಕು ಕೃಷಿ ಕ್ಷೇತಕ್ಕೆ ಸೂಕ್ತ ಮಾರುಕಟ್ಟೆ ಸಾರಿಗೆ ಸೌಲಭ್ಯಕ್ಕೆ ಆದ್ಯತೆ ನೀಡಬೇಕೆಂದು ನಿರ್ದೇಶನ ನೀಡಿದರು ಈ ಸಭೆಯಲ್ಲಿ ಕೃಷಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ವಿವಿಧ ರಾಜ್ಯಗಳ ಸಚಿವರುಗಳು ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ನಂಜುಂಡಪ್ಪ ಮೈಲಾರಲಿಂಗ ಭಾರತೀಯರು ಬಳಸುತ್ತಿರುವ ಅತ್ಯುತ್ತಮ ಆಪ್ಗಳನ್ನು ಗುರುತಿಸಲು ಹಾಗೂ ವಿಶ್ವ ದರ್ಜೆಯ ಆಪ್ಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಆತ್ಲನಿರ್ಭರ್ ಭಾರತ್ ಅನ್ವೇಷಣಾ ಚಾಲೆಂಜ್ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ಈಗಾಗಲೇ ನಾಗರಿಕರು ಬಳಸುತ್ತಿರುವ ಅತ್ಯುತ್ತಮ ಭಾರತೀಯ ಅಖ್ಲಿಕೇಷನ್ಗಳು ಹಾಗೂ ಆಯಾ ವಿಭಾಗಗಳಲ್ಲಿ ವಿಶ್ವ ದರ್ಜೆಯ ಸಾಮರ್ಥ್ವ ಹೊಂದಿರುವ ಅಷ್ಲಿಕೇಷನ್ಗಳನ್ನು ಗುರುತಿಸಿ ಅಭಿವೃದ್ದಿ ಪಡಿಸುವ ಕುರಿತು ಸೂಚಿಸಿದರು ಆತ್ತನಿರ್ಭರ್ ಭಾರತ್ ಆಸ್ಟ್ ಅನ್ನೇಷಣಾ ಚಾಲೆಂಜ್ ಅಭಿಯಾನದಲ್ಲಿ ಟೆಕ್ಕಿ ಸಮುದಾಯ ಭಾಗವಹಿಸುವಂತೆ ಪ್ರಧಾನಮಂತ್ರಿಯವರು ಕರೆ ನೀಡಿದ್ದಾರೆ ಲಿಂಕ್ಡೆನ್ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ನರೇಂದ್ರ ಮೋದಿ ಅವರು ಇ ಕಲಿಕೆ ಮನೆಯಿಂದಲೇ ಕೆಲಸ ಮಾಡುವುದು ಆನ್ಲೈನ್ ಗೇಮ್ಗಳು ಉದ್ದಮ ಮನೋರಂಜನೆ ಮತ್ತು ಸಾಮಾಜಿಕ ಸಂಪರ್ಕ ಮುಂತಾದ ವಿಭಾಗಗಳಲ್ಲಿ ಅಸ್ತಿತ್ವದಲ್ಲಿರುವ ಆ್ಯಪ್ಗಳ ಪ್ರಚಾರಕ್ಕಾಗಿ ಸರ್ಕಾರ ಬೆಂಬಲ ಒದಗಿಸಲಿದೆ ಎಂದು ತಿಳಿಸಿದ್ದಾರೆ ಈ ಸವಾಲಿನ ಮೂಲಕ ಹೊರ ಹೊಮ್ಮುವ ಫಲಿತಾಂಶವು ಅಸ್ತಿತ್ವದಲ್ಲಿರುವ ಆಪ್ಗಳಿಗೆ ಹೊಸ ಸ್ವರೂಪ ನೀಡುವ ಸ್ಪಷ್ಪನೆ ತರುವ ಉದ್ದೇಶ ಹೊಂದಲಾಗಿದೆ ಭಾರತ ಅತ್ಯಂತ ಪರಿಣಾಮಕಾರಿ ತಂತ್ರಜ್ಞಾನ ಹೊಂದಿದ್ದು ನವೋದ್ಯಮಗಳಿಗೆ ವಿಶೇಷ ಆದ್ಯತೆ ನೀಡಿದೆ ಇದು ದೇಶಿಯವಾಗಿ ಮತ್ತು ಜಾಗತಿಕವಾಗಿಯೂ ಹೆಮ್ನೆ ಪಡುವಂತೆ ಮಾಡಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಗುಣಮುಖ ಹೊಂದಿದವರ ಸಂಖ್ಯೆಯಲ್ಲಿ ಮಹಾರಾಷ್ಷ ಅಗ್ರ ಸ್ಥಾನದಲ್ಲಿದ್ದು ದೆಹಲಿ ಮತ್ತು ತಮಿಳುನಾಡು ನಂತರದ ಸ್ವಾನಗಳಲ್ಲಿವೆ

ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರದಲ್ಲಿ ನಾಳೆಯಿಂದ ಲಾಕ್ಡೌನ್ ಜಾರಿಯಾಗಲಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತಿಳಿಸಿದ್ದಾರೆ

ರಾಜಭವನ ರಾಜ್ಯ ಸಚಿವಾಲಯ ಮತ್ತು ಮುಖ್ಯಮಂತ್ರಿ ಕಾರ್ಯಾಲಯ ಸೇರಿದಂತೆ ಅಗತ್ಯ ಸೇವೆ ಹೊರತು ಪಡಿಸಿ ಉಳಿದ ಎಲ್ಲ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತವಾಗಲಿವೆ ಆರೋಗ್ಯ ಸೇವೆ ದೂರ ಸಂಪರ್ಕ ಮುಂತಾದ ಅಗತ್ಯ ಸೇವೆಗಳು ಸಾರ್ವಜನಿಕರಿಗೆ ಲಭ್ಯವಿರಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಗುರುವಿನ ಆಶೀರ್ವಾದ ಅಥವಾ ಹಾರೈಕೆ ಇದ್ದರೆ ವ್ಯಕ್ತಿ ಜೀವನದಲ್ಲಿ ಅತ್ತಂತ ಉತ್ತಮ ಸ್ವಾನ ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಸಂಸ್ಕತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಅಂದರೆ ಕಳೆಯುವ ಅಥವಾ ದೂರ ಮಾಡುವುದು ಎಂದರ್ಥ ಗುರು ಪೂರ್ಣೆಮೆ ನಿಮಿತ್ತ ಇಂದು ಎಲ್ಲೆಡೆ ಗುರುಗಳಿಗೆ ಗೌರವ ಸಲ್ಲಿಸಲಾಗುತ್ತಿದೆ ಗುರು ಪೂರ್ಣಿಮೆ ದಿನದ ಅಂಗವಾಗಿ ದೇಶದ ಜನತೆಗೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭಾಶಯ ತಿಳಿಸಿದ್ದಾರೆ

ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯರೂಪ್ಪ ಸಹ ನಾಡಿನ ಸಮಸ್ತ ಜನತೆಗೆ ಗುರು ಪೂರ್ಣಿಮೆಯ ಶುಭಾಶಯಗಳು ಗುರು ಪರಂಪರೆಯನ್ನು ಗೌರವಿಸುವ ನಮ್ಮ ಸಂಸ್ಕೃತಿಯಂತೆ ಗುರುವಿನ ಸ್ವಾನದಲ್ಲಿರುವ ಎಲ್ಲರಿಗೂ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ವಂದಿಸೋಣ ಎಂದು ಟ್ವೀಟ್ ಮಾಡಿದ್ದಾರೆ

ಅಮೆರಿಕದಲ್ಲಿ ಇರುವ ಭಾರತೀಯರಿಗೂ ಟ್ವೀಟ್ ಮೂಲಕ ಶುಭಾಶಯ ತಿಳಿಸಿದ್ದಾರೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವ ಭಾರತ ಅಮೆರಿಕದ ಜತೆ ಮಾನವೀಯ ಸಂಬಂಧ ಮತ್ತಷ್ಟು ವೃದ್ಧಿಯಾಗಲು ಈ ಸ್ವಾತಂತ್ರ್ಯೋತ್ಸವ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ

ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ವಾನಿ ಡಾ ಸೌಮ್ಯ ಸ್ವಾಮಿನಾಥನ್ ಕಳೆದ ಕೆಲವು ತಿಂಗಳುಗಳಿಂದ ಸೋಂಕು ನಿಯಂತ್ರಣದಲ್ಲಿ ಭಾರತ ಕೈಗೊಂಡಿರುವ ಕ್ರಮಗಳು ಮಾದರಿಯಾಗಿವೆ ಸೋಂಕು ಪತ್ತ ಪರಿಕರಗಳನ್ನು ದೇಶಿಯವಾಗಿ ಅಭಿವೃದ್ವಿಪಡಿಸಿ ಭಾರತ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಕಳೆದ ಜನವರಿಯಲ್ಲಿ ಸೋಂಕು ನಿಯಂತ್ರಣಕ್ಕೆ ಸೂಚಿಸಿದ ಕ್ರಮಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಳವಡಿಸಿಕೊಳ್ಳುವಲ್ಲಿ ಸಫಲವಾಗಿದೆ ಕೊರೊನಾ ಸೋಂಕು ನಿಯಂತ್ರಣ ವಲಯದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ದತ್ತಾಂಶ ಸಂಗ್ರಹಕ್ಕೂ ಭಾರತ ಆದ್ಯತೆ ನೀಡಿದೆ ಎಂದು ಹೇಳಿದ್ದಾರೆ

ಅಮೆರಿಕಾ ಮತ್ತು ಬ್ರೆಜಿಲ್ನಲ್ಲೂ ಸೋಂಕು ಪ್ರಮಾಣ ಹೆಚ್ಚಾಗಿದೆ ಆಗ್ನೇಯ ಏಷ್ಠಾ ಸಹ ಸೋಂಕಿನಿಂದ ಬಾಧಿತವಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ಚುಟುವಟಕೆಗಳು ಸೃಬ್ಬಗೊಂಡಿವೆ ಸಮೂಹ ಸಾರಿಗೆ ಸೇರಿದಂತೆ ಆಟೋ ಟ್ಯಾಕ್ಲಿ ಸೇವೆ ಸ್ಥಗಿತವಾಗಿದೆ ಆದರೆ ವಿಮಾನ ನಿಲ್ದಾಣಗಳಿಗೆ ತೆರಳುವ ಟ್ಯಾಕ್ಲಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಕೊರೊನಾ ಸೋಂಕಿತರು ಅಧಿಕವಾಗಿರುವ ಪ್ರದೇಶಗಳಲ್ಲಿ ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಎಲ್ಲೆಡೆ ಬಿಗಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಲಾಕ್ಡೌನ್ ನಿಯಮ ಉಲ್ಲಂಘಿಸುವವರ ಮೇಲೆ ಅಲ್ಲಲ್ಲಿ ಮೋಲಿಸರು ಕ್ರಮ ಕೈಗೊಳ್ಳುತ್ತಿದ್ದ ದೃಶ್ಯ ಕಂಡು ಬಂದಿದೆ

ಆಸಕ್ತ ಶ್ರೋತೃಗಳು ಕೊರೊನಾ ಕುರಿತಂತೆ ದೆಹಲಿ ಆಕಾಶವಾಣಿ ಸ್ಪುಡಿಯೋದಲ್ಲಿರುವ ತಜ್ಞರಿಂದ ತಮ್ನ ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬಹುದು

ಈ ಬಾರಿ ಸಾಧಾರಣ ಮಳೆಯಾಗುವ ನಿರೀಕ್ಷೆಯಿದೆ ಎಂದು ವರದಿಯಾಗಿದೆ